ನಾವೀನ್ತತಾ ಕ್ಷೇತ್ರದಲ್ಲಿನ ಸಾಧನೆಗಾಗಿ ರಾಜ್ಯದ ಸುನೀತಾ ಮೂರ್ಜೆ ಪ್ರಭು ಮೋಟಾರ್ ಸ್ಪೋರ್ಟ್ಸನಲ್ಲಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಸಾಧನೆ ಮಾಡಿರುವ ಯಶ್ ಆರಾಧ್ಯ ಪಾಗೂ ಕಲೆ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದೆ ಶರಣ್ಠ ಮುಂಡುಡಿ ರಾಷ್ಟಪತಿ ಅವರಿಂದ ಪ್ರಶಸ್ತಿ ಸ್ವೀಕರಿಸಿದರು

ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಸೃತಿ ಇರಾನಿ ಪ್ರಶಸ್ತಿ ವಿಜೇತ ಮಕ್ಕಳ ಮೋಷಕರು ಸೇರಿದಂತೆ ವಿಶೇಷ ಆಪ್ವಾನಿತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು

ಎಸ್

ತನ್ನ ಜೀವವನ್ನೇ ಪಣಕ್ಕಟ್ಟು ಪಸುವಿನ ದಾಳಿಯಿಂದ ತಮ್ಮನನ್ನು ರಕ್ಷಿಸಿದ ಆರತಿ ಪ್ರವಾಪವನ್ನು ಲೆಕ್ಕಿಸದೆ ಅಂಬ್ಯುಲೆನ್ಸ್ ಗೆ ದಾರಿ ತೋರಿ ಐವರ ಪ್ರಾಣ ಉಳಿಸಿ ಸಾಪಸ ಮೆರೆದ ವೆಂಕಟೇಶ್ ಅವರಿಗೆ ರಾಷ್ಟೀಯ ಶೌರ್ಯ ಪ್ರಶಸ್ತಿ ಸಂದಿರುವ ಸಂದರ್ಭದಲ್ಲಿ ಅಭಿನಂದನೆಗಳು ಇಂತಹ ಮಕ್ಕಳ ಸಂಬ್ದೆ ಹೆಚ್ಚಲಿ ಎಂದು ಹಾರೈಸುವುದಾಗಿ ಮುಖ್ಯಮಂತ್ರಿ ಟ್ವೀಟ್ ಮಾಡಿದ್ದಾರೆ ಸಂಸದ ಪಿ

ಮೋಪನ್ ಕೂಡಾ ಆರತಿ ಕಿರಣ್ ಶೇಠ್ ಹಾಗೂ ವೆಂಕಟೇಶ್ ಅವರನ್ನು ಅಭಿನಂದಿಸಿದ್ದಾರೆ ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಇರಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾನಸಿಕ ಅಸ್ವಸ್ತ ವ್ಯಕ್ತಿಯೋರ್ವ ಇಂದು ಪೊಲೀಸರಿಗೆ ಶರಣಾಗಿದ್ದಾನೆ ಎಂದು ಗೃಪ ಸಚಿವ ಬಸವರಾಜ್ ಬೊಮ್ಮಾಯಿ ಹೇಳಿದ್ದಾರೆ ಬೆಳಗಾವಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆರೋಪಿ ಆದಿತ್ಯ ರಾವ್ ಎಂಬವರನ್ನು ಮಂಗಳೂರು ಮೊಲೀಸರ ವಶಕ್ಕೆ ನೀಡಲಾಗಿದ್ದುಮಂಗಳೂರು ಮೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೊಲೀಸರಿಗೆ ಸಿಕ್ಕಿರುವ ರಾಸಾಯನಿಕ ಪದಾರ್ಥಗಳನ್ನು ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಎಂದು ತಿಳಿಸಿದರು ಚಿಕ್ಕಬಳ್ಳಾಮರದಲ್ಲಿ ಈ ಪ್ರಕರಣ ಸಂಬಂಧ ಪ್ರತಿಕ್ರಿಯಿಸಿದ ಕೋಟಾ ಶ್ರೀನಿವಾಸ ಪೂಜಾರಿ ಆರೋಪಿ ಯಾರೇ ಆಗಿರಲಿ ತನಿಖೆ ನಡೆಸಿ ನಿರ್ಧಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದರು ಈ ಮಧ್ಯ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಚ್ ಡಿ ಕುಮಾರಸ್ವಾಮಿ ದೇಶದಲ್ಲಿ ನಿರುದ್ಕೋಗ ಪ್ರಮಾಣ ಹೆಚ್ಚಳ ಆರ್ಥಿಕ ಕುಸಿತದ ಕಾರಣಗಳು ಯುವಜನತೆಯನ್ನು ಹಾದಿ ತಪ್ಪಿಸುತ್ತಿದ್ದು ಇಂತಪ ಪ್ರಕರಣಗಳಿಗೆ ಎಡೆಮಾಡಿಕೊಡುತ್ತವೆ ಉದ್ಯೋಗಾವಕಾಶ ಹೆಚ್ಚಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಆದಿತ್ಯ ರಾವ್ ಬಗ್ಗೆ ನಿಷ್ಷಕ್ಷಪಾತ ತನಿಖೆ ನಡೆಸಿ ಸತ್ಯ ಸಂಗತಿಯನ್ನು ಬಯಲಿಗೆಳೆಯಬೇಕು ಆತನನ್ನು ಮಾನಸಿಕ ಅಸ್ವಸ್ಥನೆಂದು ಬಿಂಬಿಸಿ ಪ್ರಕರಣವನ್ನು ಮುಚ್ಚಿಹಾಕುವ ಪ್ರಯತ್ನ ನಡೆಯಬಾರದು ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಈ ಮಧ್ಯೆ ಮಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಶಾಸಕ ಯು ಟಿ ಖಾದರ್ ಈ ಪ್ರಕರಣ ಸಂಬಂಧ ಸಮಗ್ರ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ ಆರೋಪಿ ಆದಿತ್ಯ ರಾವ್ ನಿಂದ ಈ ಕೃತ್ಯ ಮಾಡಿಸಿದವರು ಯಾರು ಎಂಬ ಬಗ್ಗೆ ತನಿಖೆ ನಡೆಸಬೇಕು ಇದರ ಹಿಂದೆ ಸಂಚಿರುವುದು ಸ್ಪಷ್ಟವಾಗಿ ಕಾಣುತ್ತಿದೆ ಎಂದರು ಈ ಪ್ರಕರಣ ಸಂಬಂಧ ಗೃಹ ಸಚಿವರು ನೀಡಿರುವ ಹೇಳಿಕೆ ಅತ್ಯಂತ ಬೇಜಾವಾಬ್ಬಾರಿಯಿಂದ ಕೂಡಿದ್ದು ಕೂಡಲೇ ಅವರು ಕ್ಷಮೆಯಾಚಿಸಬೇಕೆಂದು ಯು ಟಿ ಖಾದರ್ ಆಗ್ರಹಿಸಿದ್ದಾರೆ ರಾಜ್ಯ ಸರ್ಕಾರ ಮುಜರಾಯಿ ದೇವಾಲಯಗಳಲ್ಲಿ ಜಾರಿಗೆ ತಂದಿರುವ ಸರಳ ವಿವಾಹ ಯೋಜನೆ ಪಾರದರ್ಶಕವಾಗಿರುವಂತೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಮುಜರಾಯಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲ್ಡೊಕಿನ ಶ್ರೀ ಫಾಟಿ ಸುಬ್ರಮಣ್ಯ ಕ್ಷೇತ್ರಕ್ಕೆ ಇಂದು ಭೇಟಿ ನೀಡಿ ದೇವಾಲಯದ ಆಡಳಿತಾಧಿಕಾರಿ ಸಿಬ್ಬಂದಿ ಪಾಗೂ ಅರ್ಜಕರ ಜೊತೆ ಸಭೆ ನಡೆಸಿ ಮಾತನಾಡಿದ ಅವರು ಸಂಬಂಧಪಟ್ಟ ದೇವಾಲಯದ ಆಡಳಿತ ಮಂಡಳಿಗಳು ವಿವಾಹದ ಬಗ್ಗೆ ಪ್ರಚಾರ ಕೈಗೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಮಂದಿ ವಧುವರರು ಭಾಗವಹಿಸುವಂತೆ ಸೂಕ್ತ ವ್ಯವಸ್ಥೆ ಒದಗಿಸಬೇಕಿದೆ ಎಂದರು ವಿವಾಹವಾಗುವ ವಧುವರಿಗೆ ನೀಡಲಾಗುವ ಪ್ರೋತ್ಸಾಹಧನವನ್ನು ನೇರವಾಗಿ ಖಾತೆಗೆ ಜಮೆ ಮಾಡಲಾಗುವುದು ಜಿಲ್ಲಾಧಿಕಾರಿಗಳ ನೇತೃಕ್ಷದ ಸಮಿತಿ ಸರಳ ವಿವಾಹದಲ್ಲಿ ಭಾಗವಹಿಸುವವರಿಗೆ ನೀಡುವ ಚಿನ್ನದ ಖರೀದಿ ನಡೆಸಲಿದೆ

ಕೆ ಸಿವನ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಮಾನವಸಹಿತ ಬಾಹ್ವಾಹಾಶ ನೌಕೆ ಪರಿತೋಧನೆ ಎಂಬ ವಿಷಯದ ಕುರಿತ ಮೂರು ದಿನಗಳ ಅಂತರಾಷ್ಷೀಯ ವಿಚಾರ ಸಂಕಿರಣದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು ದೇಶದ ಮೊದಲ ಮಾನವಸಒತ ಗಗನಯಾನಕ್ಕೆ ಬೇಕಾದ ಎಲ್ಲ ಅಗತ್ಯ ತಂತ್ರಜ್ಞಾನವನ್ನು ಇಸ್ರೋ ಈಗಾಗಲೇ ಅಭಿವೃದ್ಧಿಪಡಿಸಿದೆ ಪ್ರಸ್ತುತ ಇಸ್ರೋ ಬಾಹ್ಯಾಕಾಶ ಸಂಬಂಧಿತ ವ್ಯವಸ್ಥೆಗಳು ಹಾಗೂ ಅಲ್ಲಿನ ಜೀವ ವಿಜ್ಞಾನಗಳ ಕುರಿತು ಅಧ್ಯಯನ ನಡೆಸುತ್ತಿದೆ ಹ್ಯುಮೆನಾಯ್ಡ್ಗಳ ಬಳಕೆಯಿಂದ ಅಲ್ಲಿನ ಜೀವ ವ್ಯವಸ್ಥೆ ಕುರಿತು ಅಧ್ಯಯನ ನಡೆಸಲಾಗುವುದು ಈ ಉದ್ದೇಶಕ್ಕಾಗಿ ಇದೇ ವರ್ಷದ ಡಿಸೆಂಬರ್ ಹಾಗೂ ಬರುವ ವರ್ಷದ ಜೂನ್ ನಲ್ಲಿ ಎರಡು ಮಾನವರಹಿತ ಬಾಹ್ಕಾಕಾಶ ಕಾರ್ಯಾಚರಣೆ ನಡೆಸಲು ಇಸ್ತೋ ನಿರ್ಧರಿಸಿದೆ ಎಂದು ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಭಾರತ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರ ಮ್ರೋ

ವಿಜಯ್ ರಾಘವನ್ ಭಾರತೀಯ ಬಾಹ್ಕಾಕಾಶಯಾನ ಸಾಮಾಜಿಕ ಪ್ರಸ್ತುತತೆಯನ್ನು ಹೊಂದಿದ್ದು ದೇಶೀಯ ನಿರ್ಮಿತ ನೌಕೆಯಲ್ಲಿ ಭಾರತದ ಗಗನಯಾನಿಗಳು ನಡೆಸುವ ಬಾಹ್ಕಾಕಾಶಯಾನ ಯುವಜನತೆಗೆ ಸ್ಪೂರ್ತಿಯಾಗಲಿದೆ ಎಂದರು ಎಂಟು ರಾಷ್ಟಗಳ ಬಾಹ್ಕಾಕಾಶ ಸಂಸ್ಥೆಗಳ ಮುಖ್ಯಸ್ಥರು ಪಾಗೂ ಎಂಟು ಗಗನಯಾನಿಗಳೂ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ

ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರುರೈತರು ತಾವಾಗಿಯೇ ಸಾಲ ವಾಪಸ್ ಕೊಟ್ಟರೆ ತೆಗೆದುಕೊಳ್ಳಬೇಕು ಒಂದು ವೇಳೆ ಒತ್ತಾಯಪೂರ್ವಕವಾಗಿ ವಸೂಲಿ ಮಾಡಿದರೆ ಹೋರಾಟ ಮಾಡಬೇಕಾಗುತ್ತದೆ ಎಂದರು ಕಾಶ್ಮೀರ ಮುಕ್ತಗೊಳಿಸುವಂತೆ ಫಲಕ ಪ್ರದರ್ಶಿಸಿದವರ ನಳಿನಿ ಪರ ವಕಾಲತ್ತು ವಹಿಸದಂತೆ ಮೈಸೂರು ವಕೀಲರ ಸಂಘ ಕೈಗೊಂಡಿರುವ ನಿರ್ಧಾರ ಅಸಂವಿಧಾನಿಕವಾದದ್ದು ಎಂದರು

ಎಸ್ ಶಿವರಾಜ್ ಜಾಲನೆ ನೀಡಿದರು

ಜಿ

ರಾಜೇಂದ್ರ ಕೆ ವಿ ತಿಳಿಸಿದ್ದಾರೆ

ಪಾಟೀಲ್ ಹೇಳಿದ್ದಾರೆ

ಸಂಗ್ರೇಶಿ ತಿಳಿಸಿದ್ದಾರೆ

ಆಸಕ್ತರು ಹೆಜ್ಜಿನ ವಿವರಗಳಿಗೆ ಕೆಎಸ್ ಆರ್ ಟಿಸಿಯ ವೆಬ್ ಸೈಟ್ ನೋಡಬಹುದಾಗಿದೆ ರಾಜ್ಯಾದ್ಯಂತ ಒಣ ಪವೆ ಮುಂದುವರಿದಿದೆ

ಮುನ್ಲೂಚನೆಯಂತೆ ರಾಜ್ಯಾದ್ಯಂತ ಒಣ ಪವೆ ಮುಂದುವರೆಯಲಿದೆ ಬೆಂಗಳೂರು ಹಾಗೂ ಸುತ್ತಮುತ್ತ ಶುಭ್ಧ ಆಕಾಶ ಕೆಲವು ಕಡೆಗಳಲ್ಲಿ ಮುಂಜಾನೆ ಮಂಜು ಆವರಿಸುವ ನಿರೀಕ್ಷೆಯಿದೆ